ಪ್ರವಾದಿ ಇಬ್ರಾಹಿಂ ಅವರ ಮಗ ಇಸ್ಥಾಯಿಲ್ನ ಬಗ್ಗೆ ಅತಿಯಾದ ಮಮತೆ ಹೊಂದಿದವರಾಗಿರುತ್ತಾರೆ ಆದರೆ ದೇವರ ಸಂದೇಶದಂತೆ ಮಗ ಇಸ್ಮಾಯಿಲ್ನನ್ನು ಬಲಿದಾನ ನೀಡಲು ತಂದೆ ಸಿದ್ದನಾಗುತ್ತಾನೆ ಇದಕ್ಕೆ ಮಗನೂ ಸಹ ಒಪ್ಪಿಗೆ ನೀಡುತ್ತಾನೆ ಇಂತಹ ದೇವಪ್ರೀತಿ ಪಡೆದ ಪ್ರವಾದಿ ಇಬ್ರಾಹಿಂನನ್ನು ನೆನೆಯುವ ಪವಿತ್ರ ದಿನವೇ ಬಕ್ರೀದ್ ಆಚರಣೆ

ಈ ಸಂದರ್ಭವಾಗಿ ಈದ್ಗಾ ಹಾಗೂ ಮಸೀದಿಗಳಲ್ಲಿ ವಿಶೇಷ ವಾಜಿಬ್ ನಮಾಜ್ ನಡೆಯುತ್ತಿದೆ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದಲ್ಲಿ ಐತಿಹಾಸಿಕ ದಖನಿ ಈದ್ಗಾ ಶಾಹಿ ಈದ್ಗಾ ಜಾಮಿಯ ಮಸೀದಿ ಮಲ್ಲಿಕ್ ಜಹಾನ್ ಮಸೀದಿ ಖಡ್ನೇ ಮಸ್ಲೀದ್ ಬುಖಾರಿ ಮಸ್ಲೀದ್ ಅಂಡೂ ಮಸೀದಿ ಯಾಸೀನ್ ಮಸೀದಿ ಧಾತರಿ ಮಸೀದಿ ಸೇರಿದಂತೆ ವಿವಿಧ ಮಸೀದಿಗಳಲ್ಲಿ ಮುಷ್ಲಿಂ ಬಾಂಧವರು ನಮಾಜ್ ಸಲ್ಲಿಸಿ ಧರ್ಮಗುರುಗಳಿಂದ ಬಯಾನ್ ಅಲಿಸಿದರು ಅಲ್ಲದೇ ಕೊಡಗು ಹಾಗೂ ಕೇರಳ ಸಂತ್ರಸ್ತರ ಕಲ್ಕಾಣಕ್ಕಾಗಿ ದುವಾ ಮಾಡಿದರು ಗದಗ್ನ ಡಂಬಳನಾಕಾ ಬಳಿ ಇರುವ ಈದ್ಗಾ ಮೈದಾನದಲ್ಲಿ ಏರ್ಪಾಡಾಗಿದ್ದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಎಚ್

ಪಾಟೀಲ್ ಸೇರಿದಂತೆ ಅನೇಕ ಗಣ್ಣರು ಭಾಗವಹಿಸಿದ್ದರು ಜಿಲ್ಲೆಯ ಮುಂಡರಗಿ ರೋಣ ಗಜೇಂದ್ರಗಡ ನರಗುಂದ ಶಿರಹಟ್ಟಿ ಲಕ್ಷ್ಮೇಶ್ವರ ಹೊಳೆ ಆಲೂರಿನಲ್ಲೂ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಬಕ್ರೀದ್ ಆಚರಿಸಿದರು ಕೇರಳ ರಾಜ್ಯ ಮತ್ತು ಕೊಡಗು ಜಿಲ್ಲೆಯಲ್ಲಿ ಜಲಪ್ರಳಯದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿಯವರ ಕರೆಯ ಮೇರೆಗೆ ಜಿಲ್ಲೆಯಾದ್ಯಂತ ಬಕ್ರೀದ್ ಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸಲಾಗುತ್ತಿದೆ ಮಂಗಳೂರಿನ ಬಾವುಟಗುಡ್ಡ ಈದ್ಗಾ ಮಸೀದಿಯಲ್ಲಿ ಅದುಲ್ ಅಝಾ ಪ್ರಾರ್ಥನೆ ನಡೆಯಿತು ಸಚಿವ ಯು

ಖಾದರ್ ಮೇಯರ್ ಭಾಸ್ಕರ್ ಶಾಸಕ ಐವಾನ್ ಡಿಸೋಜಾ ಸೇರಿದಂತೆ ಗಣ್ಣರು ಉಪಸ್ವಿತರಿದ್ದರು ಜಿಲ್ಲೆಯ ಎಲ್ಲಾ ಮಸೀದಿಗಳಲ್ಲೂ ವಿಶೇಷ ನಮಾಜ್ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬ್ರೀದ್ ಹಬ್ಬದ ಸಂಭ್ರಮ ಕಂಡುಬರುತ್ತಿದೆ ದೊಡ್ಡಬಳ್ಳಾಪುರದ ಈದ್ಗಾ ಮೈದಾನದಲ್ಲಿ ಸಹಸ್ರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಬೆಳಗಾವಿಯಲ್ಲೂ ಮುಸ್ಲಿಂ ಬಾಂಧವರು ಇಂದು ಶ್ರದ್ಧಾ ಭಕ್ತಿಯಿಂದ ಬಕ್ರೇದ್ ಆಚರಿಸುತ್ತಿದ್ದಾರೆ ಗಡಿ ಜಿಲ್ಲೆ ಚಾಮರಾಜನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಹೊಸ ಬಟ್ಟೆಗಳನ್ನು ತೊಟ್ಟು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ನಂತರ ಧರ್ಮಗುರುಗಳಿಂದ ಪ್ರವಚನ ನಡೆಯಿತು ಇತ್ತೀಚೆಗೆ ನಿಧನ ಹೊಂದಿದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಸ್ತಿ ಕಳಸ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಿಜೆಪಿ ಕೇಂದ್ರ ಕಚೇರಿಯವರೆಗೂ ಮೆರವಣಿಗೆಯಲ್ಲಿ ತರಲಾಗುವುದು ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ವಾಜಪೇಯಿ ಚಿತಾಭಸ್ನ ಇರುವ ಅಸ್ತಿ ಕಲಶ ಸ್ವೀಕರಿಸಿದರು

ಭಾನುವಾರದಂದು ಬೆಂಗಳೂರಿನಲ್ಲಿ ವಾಜಪೇಯ ಶ್ರದ್ದಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಯಡಿಯೂರಪ್ಪ ತಿಳಿಸಿದ್ದಾರೆ

ಈ ಪ್ರಕೃತಿ ವಿಕೋಪದಲ್ಲಿ ನೂರಾರು ಮಂದಿ ಮನೆ ಮಠಗಳನ್ನು ಕಳೆದುಕೊಂಡು ನಿರಾತ್ರಿತರಾಗಿದ್ದಾರೆ

ದೂರದೂರದ ಸ್ವಳಗಳ ಮಾಹಿತಿ ನೀಡುತ್ತವೆ ಇದಲ್ಲದೆ ಕೆಲ ಡ್ರೋನ್ಗಳಿಂದ ಹಗುರ ತೂಕದ ದಿಷಧ ಮತ್ತು ಪರಿಹಾರ ಸಾಮಗ್ರಿಗಳನ್ನೂ ಕೂಡ ಕೆಲ ನಿರ್ದಿಷ್ಟ ಪ್ರದೇಶಗಳಿಗೆ ತಲುಪಿಸಲು ಸಾಧ್ಯವಾಗುತ್ತದೆ

ಶಿಬಿರಗಳಲ್ಲಿರುವವರನ್ನು ಅವರ ಗ್ರಾಮಗಳಿಗೆ ಕರೆದೊಯ್ದು ಅವರವರ ಮನೆ ಮಠಗಳನ್ನು ಗುರುತಿಸಲು ನೆರವು ಕಲ್ಪಿಸಲಾಗುವುದು ಆ ಬಳಿಕ ಅವರುಗಳನ್ನು ಮತ್ತೆ ಕೆಲ ದಿನಗಳ ಕಾಲ ತಿಬಿರಗಳಿಗೆ ಕರೆತರಲಾಗುವುದು ಎಂದು ಅವರು ತಿಳಿಸಿದರು ಜಿಲ್ಲೆಯಾದ್ಯಂತ ಪಟ್ಟಣ ಮತ್ತು ಗ್ರಾಮಗಳಿಗೆ ಆಹಾರ ಧಾನ್ಯ ಮತ್ತಿತರ ವಸ್ತುಗಳನ್ನು ಜಿಲ್ಲಾಡಳಿತ ಪೂರೈಸುತ್ತಿದೆ

ಕೊಡಗಿನಲ್ಲಿ ಪ್ರಕೃತಿ ವಿಕೋಪದಿಂದ ಸಂಕಪ್ಪಕ್ಕೆ ಈಡಾದವರನ್ನು ಮೊದಲು ಸಂರಕ್ಷಿಸಿ ಆನಂತರ ಅವರ ಆಸ್ತಿ ಪಾಸ್ತಿ ಮನೆ ಕಳೆದುಕೊಂಡ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಡಿ

ಶಿವಕುಮಾರ್ ತಿಳಿಸಿದ್ದಾರೆ ಅವರು ರಾಮನಗರದಲ್ಲಿಂದು ಕೊಡಗಿಗೆ ಸಾಮಗ್ರಿಗಳನ್ನು ಹೊತ್ತ ವಾಹನಗಳಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿ ಕೊಡಗಿನಲ್ಲಿನ ಪರಿಸ್ಥಿತಿಯ ಬಗ್ಗೆ ಚರ್ಚಿಸಿ ಸರ್ಕಾರದ ಕಾರ್ಯದರ್ತಿ ನೇತೃತ್ವದಲ್ಲಿ ಪರಿಹಾರ ನೀಡಲು ತ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು

ಶಿವಕುಮಾರ್ ತಿಳಿಸಿದರು